ಮರಳು ಲಭ್ಯ ಸ್ಥಳಗಳ ಗುರುತಿಸಲು ಸೂಚನೆ

ಪ್ರಾಮಾಣಿಕ ತೆರಿಗೆದಾರರು ರಾಷ್ವ ನಿರ್ಮಾಣದ ಆಧಾರ ಸ್ತಂಭಗಳದ್ದಂತೆ ಪ್ರಾಮಾಣಿಕ ಜನಸಾಮಾನ್ದರ ತೆರಿಗೆ ಹಣದಿಂದಲೇ ಯಾವುದೇ ರಾಷ್ಟದಲ್ಲಿ ಮೂಲಸೌಕರ್್ಯಭಿವೃದ್ದಿ ಸಾಧ್ಯವಾಗುತ್ತದೆ ತೆರಿಗೆದಾರರ ಪ್ರತಿಯೊಂದು ಪೈಸೆ ಹಣವನ್ನು ಸಮರ್ಪಕವಾಗಿ ಪಾರದರ್ಶಕವಾಗಿ ವಿನಿಯೋಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ದೇತದ ಆದಾಯ ತೆರಿಗೆ ಪಾವತಿ ವ್ಯವಸ್ಥೆಯಲ್ಲಿ ಗಣನೀಯ ಸುಧಾರಣೆ ತರುವ ಉದ್ಗೇಶದೊಂದಿಗೆ ರೂಪಿಸಲಾಗಿರುವ ಪಾರದರ್ಶಕ ತೆರಿಗೆ ಪ್ರಾಮಾಣಿಕರಿಗೆ ಮನ್ನಣೆ ವೇದಿಕೆಗೆ ಚಾಲನೆ ನೀಡಿ ಪ್ರಧಾನಿ ಮಾತನಾಡಿದರು ತೆರಿಗೆ ವ್ಯವಸ್ಥೆಯ ಕಾರ್ಕವೈಖರಿಯಲ್ಲಿ ದಕ್ಷತೆ ಮತ್ತು ಪಾರದರ್ಶಕತೆ ತರುವ ಸಲುವಾಗಿ ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ ಸಿಬಿಡಿಟ ಪಲವು ಕ್ರಮ ಕೈಗೊಂಡಿದೆ

ಬೆಂಗಳೂರು ಆದಾಯ ತೆರಿಗೆ ಪ್ರಧಾನ ಆಯುಕ್ತರಾದ ಪರೇಶ್ವರ್ ಶರ್ಮ ಚಾರ್ಟ್ರ್ಡ್ ಅಕೌಂಟೆಂಟ್ಗಳಾದ ಎನ್

ಎಸ್ ಯಡಿಯೂರಪ್ಪರವರು ಪರೆಡ್ನ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ

ಸ್ವಾತಂತ್ರ್ಯೋತ್ಸವದ ಸಿದ್ದತೆ ಕುರಿತಂತೆ ಇಂದು ನಗರ ಪೊಲೀಸ್ ಆಯುಕ್ತ ಕಮಲ್ಪಂಥ್ ಮತ್ತು ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಸುದ್ದಿಗೋಷ್ಟಿ ನಡೆಸಿ ಮಾಹಿತಿ ನೀಡಿದರು

ಹಲವು ವಿದ್ಯಮಾನಗಳ ಬಗ್ಗೆ ತಮ್ಮ ವಿಚಾರಗಳನ್ನು ದೇತದ ಜನತೆಯೊಂದಿಗೆ ಪಂಚಿಕೊಳ್ಳಲಿದ್ದಾರೆ ಆಸಕ್ತ ಸಾರ್ವಜನಿಕರೂ ಕೂಡ ಈ ಕಾರ್ಕಕಮಕ್ಕೆ ತಮ್ಮ ವಿಚಾರ ಚಿಂತನೆಗಳನ್ನು ಕಳುಸಬಹುದು ಆಯ್ದ ವಿಚಾರಗಳನ್ನು ಪ್ರಧಾನಮಂತ್ರಿಯವರು ಕಾರ್ಕಕಮದಲ್ಲಿ ಪ್ರಸ್ತಾಪಿಸುತ್ತಾರೆ

ಮಂಗಳೂರಿನಲ್ಲಿಂದು ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ತಹತೀಲ್ದಾರ್ ನೇತೃತ್ವದಲ್ಲಿ ಲೋಕೋಪಯೋಗಿ ಅರಣ್ಯ ಗಣಿ ಇಲಾಖೆಯ ಅಧಿಕಾರಿಗಳು ಪಿಡಿಓಗಳ ಜಂಟಿ ತಂಡ ಸ್ಥಳ ಪರಿತೀಲನೆ ಮಾಡಿ ಜಿಲ್ಲಾ ಸಮಿತಿಗೆ ವರದಿ ನೀಡಬೇಕು ನಂತರ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದರು ನದಿಗಳಲ್ಲಿ ಲಭ್ಯವಿರುವ ಮರಳಿನ ಗಣಿಗಾರಿಕೆ ನಡೆಸಲು ರಾಜ್ಯ ಮಿನರಲ್ ಕಾರ್ಪೋರೇಶನ್ಗೆ ಅಧಿಕಾರ ನೀಡಲಾಗುವುದು

ಈ ಸಂಬಂಧ ಗಣಿ ಸಚಿವರ ಅಧ್ಯಕ್ಷತೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದರು

ಅಂಬೇಡ್ಕರ್ ಅಭಿವೃದ್ದಿ ನಿಗಮದ ಅಧಿಕಾರಿಗಳು ನೆರವಾಗಿದ್ದಾರೆ ಈ ಕುಟುಂಬಗಳಿಗೆ ದಿನಸಿ ಪದಾರ್ಥಗಳ ಆಹಾರ ಕಿಟ್ನ್ನು ಅಂಬೇಡ್ಕರ್ ಅಭಿವೃದ್ದಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ರಂಗೇಗೌಡ ಮತ್ತು ಸಿಬ್ಬಂದಿ ವಿತರಿಸಿದ್ದಾರೆ ಅವರು ಈ ಸಂಬಂಧ ಆಕಾಶವಾಣಿಯೊಂದಿಗೆ ಮಾತನಾಡಿದ್ದಾರೆ

ಆರು ಮಂದಿ ಮೃತಪಟ್ಟಿದ್ದಾರೆ ಜಿಲ್ಲೆಯಲ್ಲಿ ಒಟ್ಟು ಪ್ರಕರಣಗಳ ಸಂಖ್ಯೆ ನಾಲ್ಕು ಸಾವಿರ ದಾಟಿದೆ

ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕೊರೋನಾ ಸೋಂಕು ಹೆಚ್ಚುತ್ತಿದ್ದು

ಇನ್ನು ಕೆಲವೇ ದಿನಗಳಲ್ಲಿ ಸೋಂಕಿತರ ಸೇವೆಗೆ ಕೇಂದ್ರ ಲಭ್ಯವಾಗಲಿದೆ ಕೊಡಗು ಜಲ್ಲೆಯಲ್ಲಿ ಮಳೆ ಪ್ರಮಾಣ ತಗ್ಗಿದ್ದು ಬೆಳಗ್ಗಿನಿಂದಲೇ ಬಿಸಿಲಿನ ವಾತಾವರಣವಿದೆ

ಪ್ರಧಾನ ಅರ್ಚಕರೂ ಸೇರಿದಂತೆ ಅರ್ಚಕರ ಕುಟುಂಬದ ಐವರ ದುರಂತ ಸಾವಿನಿಂದ ಪೂಜಾ ಕಾರ್ಯ ಸ್ವಗಿತಗೊಂಡಿದ್ದ ಜೀವನದಿ ಕಾವೇರಿಯ ಉಗಮತಾಣದಲ್ಲಿ ನಾಳೆಯಿಂದ ಮತ್ತೆ ಕಾವೇರಿಗೆ ಪೂಜಾ ಕಾರ್ಯಗಳು ಆರಂಭವಾಗಲಿವೆ